ಮಲ್ಲಾಮಾ ದಾಳಿಯಲ್ಲಿ ಪುತಾತ್ನರಾದ ಯೋಧರ ಪಾರ್ಥಿವ ತರೀರಗಳಿಗೆ ದೆಹಲಿಯ ಪಾಲಂ ವಿಮಾನ ನಿಲ್ಲಾಣದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಂದ ಮಷ್ಷನಮನ

ಗುವಾಪತಿಯಲ್ಲಿ ನಡೆಯುತ್ತಿರುವ ಸೀನಿಯರ್ ರಾಷ್ಟೀಯ ಬ್ಕಾಡ್ಮಿಂಟನ್ ಪಂದ್ಕಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಡದಲ್ಲಿಂದು ಪಿ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪಾರ್ಥಿವ ಶರೀರಗಳಿಗೆ ಮಷ್ಷನಮನ ಸಲ್ಲಿಸಿದರು

ಗ್ಲಹ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಾರ್ತಾ ಮತ್ತು ಪ್ರಸಾರ ಸಚಿವ ರಾಜ್ಗವರ್ಧನ್ ರಾಥೋಡ್ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕ್ರೇಜಿವಾಲ್ ಎಐಸಿಸಿ ಅಧ್ಯಕ್ಷ ರಾಮಲ್ ಗಾಂಧಿ ಭೂಸೇನಾಪಡೆ ಮುಖ್ಯಸ್ವ ಜನರಲ್ ಬಿಖಿನ್ ರಾವತ್ ವಾಯುಪಡೆ ಮುಖ್ಯಸ್ವ ಏರ್ಚೀಫ್ ಮಾರ್ಷಲ್ ಬಿ

ಧನೋವಾ ನೌಕಾಪಡೆ ಮುಖ್ಯಸ್ಲ ಅಡ್ಡಿರಲ್ ಸುನೀಲ್ ಲಂಬಾ ಮತ್ತಿತರರು ಪುತಾತ್ಮ ಯೋಧರಿಗೆ ಗೌರವ ಸಮರ್ಪಿಸಿದರು ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದಾಳಿ ನಡೆಸಿದವರು ಹಾಗೂ ದಾಳಿಗೆ ನೆರವಾದವರ ವಿರುದ್ಲ ಕಠಿಣ ಕ್ರಮ ಜರುಗಿಸಲಾಗುವುದು ಈ ನಿಟ್ಟಿನಲ್ಲಿ ಸೇನಾಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ ಎಂದರು ದೆಹಲಿಯಲ್ಲಿ ನಿನ್ನೆ ಮಾತನಾಡಿದ ಪ್ರಧಾನ ಮಂತ್ರಿ ಭಯೋತ್ತಾದನಾ ದಾಳಿಗಳಿಂದ ಭಾರತ ದುರ್ಬಲಗೊಳ್ಳುವುದಿಲ್ಲ

ಗೃಪ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಶ್ರೀನಗರಕ್ಕೆ ಭೇಟಿ ನೀಡಿದ್ದು ಉನ್ನತ ಮಟ್ಟದ ಸಭೆ ನಡೆಸಿ ದಾಳಿ ನಂತರದ ವರಿಸ್ಥಿತಿ ವರಾಮರ್ಶಿಸಿದರು ರಾಜ್ಪಾಲ ಸತ್ತಪಾಲ್ ಮಲ್ಲಿಕ್ ಕೇಂದ್ರ ಗ್ಲಹ ಕಾರ್ಯದರ್ಶಿ ರಾಜೀವ್ ಗೌಬಾ ಹಿರಿಯ ಸೇನಾ ಮತ್ತು ಮೊಲೀಸ್ ಅಧಿಕಾರಿಗಳು ಹಾಗೂ ಗುಪ್ತಚರ ಏಜೆನ್ನಿ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು

ಗೃಹ ಸಚಿವ ರಾಜನಾಥ್ ಸಿಂಗ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು ಎಲ್ಲ ಪ್ರಮುಖ ಪಕ್ಷಗಳ ನಾಯಕರಿಗೆ ಆಮಂತ್ರಣ ನೀಡಲಾಗಿದೆ ಸಭೆಯಲ್ಲಿ ಭಯೋತ್ಪಾದನಾ ದಾಳಿ ಮತ್ತು ಸರ್ಕಾರದ ಮುಂದಿನ ತ್ರಮಗಳ ಕುರಿತು ಸಚಿವರು ವಿವರ ನೀಡಲಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಭದ್ರತೆ ಕುರಿತ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಸರ್ವಪಕ್ಷ ಸಭೆ ಕರೆಯುವ ಕುರಿತು ನಿರ್ಧರಿಸಲಾಯಿತು ಜಮ್ಮೆ ಕಾಶ್ಮೀರದ ಮಲ್ವಾಮಾದಲ್ಲಿ ಗುರುವಾರ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗುಡಿಗೆರೆ ಕಾಲೋನಿಯ ಸಿಆರ್ಪಿಎಫ್ ಯೋಧ ಎಚ್ ಗುರು ಮನೆಗೆ ಅನೇಕ ಗಣ್ಯರು ನಿನ್ನೆ ಭೇಟಿ ನೀಡಿ ಸಾಂತ್ತನ ಹೇಳಿದರು ಪಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಲ್ವಾಮಾ ಉಗ್ರರ ದಾಳಿಯಲ್ಲಿ ಪುತಾತ್ಮರಾದ ಮಂಡ್ಕದ ಸಿಆರ್ಪಿಎಫ್ ಯೋಧ ಎಚ್ ಗುರು ಕುಟುಂಬಕ್ಕೆ ಎಲ್ಲಾ ನೆರವು ಒದಗಿಸಲಾಗುವುದು ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿ ನೀಡಲಾಗುವುದು ಎಂದು ಭರವಸೆ ನೀಡಿದರು ವಿಧಾನಸಭೆ ಪ್ರತಿಪಕ್ಷದ ನಾಯಕ ಪಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಮಂಡ್ತದ ಮತಾತ್ಮ ಯೋಧನ ಕುಟುಂಬಕ್ಕೆ ಸಂತಾಪ ವ್ಯಕ್ತ ಪಡಿಸಿದ್ದಾರೆ ಮಂಡ್ಯ ಸಂಸದ ಎಲ್

ಶಿವರಾಮೇಗೌಡ ಜಿಲ್ಲಾಧಿಕಾರಿ ಮಂಜುಶ್ರೀ ತಹಸೀಲ್ದಾರ್ ಗೀತಾ ಹುತಾತ್ಮ ಯೋಧನ ಮನೆಗೆ ಭೇಟಿ ನೀಡಿ ಯೋಧನ ತಂದೆ ತಾಯಿ ಮತ್ತು ಸಹೋದರರಿಗೆ ಸಾಂತ್ವನ ಹೇಳಿದರು ರಾಜ್ಯ ಸಾರಿಗೆ ಸಜಿವ ಡಿ

ತಮ್ಮಣ್ಣ ಮಾಜಿ ಮುಖ್ಯಮಂತ್ರಿ ಎಸ್

ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಹುತಾತ್ಮ ಯೋಧ ಎಚ್ ಗುರು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ರಾಜಸ್ತಾನದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯ ಸಿದ್ದತೆ ಕುರಿತು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ನಿನ್ನೆ ಪರಿಶೀಲನೆ ನಡೆಸಿದರು ಜೈಮರ್ನಲ್ಲಿ ನಿನ್ನೆ ಸಭೆ ನಡೆಸಿದ ಅವರು ಮತಗಟ್ಟೆಗಳಲ್ಲಿ ಕಲ್ಲಿಸಬೇಕಾದ ಸೌಲಭ್ಯ ಮತಯಂತ್ರಗಳ ವಿತರಣೆ ಮತದಾನಕ್ಕೆ ಸಂಬಂಧಪಟ್ಟ ವಸ್ತುಗಳ ನಿರ್ವಪಣೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಚನೆ ನೀಡಿದರು

ಯವತ್ಮಲ್ ಮತ್ತು ಧುಲೆ ಜಿಲ್ಲೆಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಇದೇ ವೇಳೆ ನಾಂದೇಡ್ನಲ್ಲಿ ನಿರ್ಮಾಣಗೊಂಡಿರುವ ಏಕಲವ್ಯ ಮಾದರಿ ವಸತಿ ಶಾಲೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ

ಇದಲ್ಲದೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣಗೊಂಡಿರುವ ಮನೆಗಳನ್ನು ಅಯ್ದ ಫಲಾನುಭವಿಗಳಿಗೆ ಇ ಗೃಹ ಪ್ರವೇಶ ಮೂಲಕ ಪ್ರಧಾನಿ ಹಸ್ತಾಂತರಿಸಲಿದ್ದಾರೆ ಅಜನಿ ಮತ್ತು ಮಣೆ ನಡುವಿನ ನೂತನ ರೈಲು ಸಂಚಾರಕ್ಕೂ ಪ್ರಧಾನ ಮಂತ್ರಿ ಪಸಿರು ನಿಶಾನೆ ತೋರಲಿದ್ದಾರೆ ಧುಲೆನಲ್ಲಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಯ್ ಯೋಜನೆಯಡಿ ಪಂಜಾರ ಕೆಳದಂಡೆ ಯೋಜನೆಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ ಅಲ್ಲದೇ ಸುಳ್ವಾಡೆ ಜಂಫಾಲ್ ಕನೋಲಿ ಎಡದಂಡೆ ಕಾಲುವೆಗೂ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ

ಇದರ ಜೊತೆಗೆ ಅಮ್ಬತ್ ಯೋಜನೆಯಡಿ ಧುಲೆ ನಗರಕ್ಷೆ ನೀರು ಸರಬರಾಜು ಯೋಜನೆಗೂ ಪ್ರಧಾನಿ ಶಂಕುಸ್ಟಾಪನೆ ನೆರವೇರಿಸಲಿದ್ದಾರೆ ಧುಲೆ ನರ್ದಾನ ರೈಲು ಮಾರ್ಗ ಮತ್ತು ಜಲಗಾಂವ್ ಮನ್ಮಾಡ್ ರೈಲು ಮಾರ್ಗಕ್ಕೂ ಪ್ರಧಾನಿ ಶಿಲಾನ್ಡಾಸ ನೆರವೇರಿಸಲಿದ್ದು ಬುಸವಾಲ್ ಬಾಂದ್ರಾ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೂ ಪಸಿರು ನಿಶಾನೆ ತೋರಲಿದ್ದಾರೆ

ಈ ಘೋಷಣೆಯಿಂದಾಗಿ ತಡೆಬೇಲಿ ನಿರ್ಮಾಣಕ್ಷೆ ಖಜಾನೆಯಿಂದ ಅಗತ್ಯ ಪಣಕಾಸು ಪಡೆಯಲು ಅಧ್ಯಕ್ಷ ಟ್ರಂಪ್ ಅವರಿಗೆ ಅವಕಾಶ ದೊರೆಯಲಿದೆ ಈ ಮುನ್ನ ತಡೆಬೇಲಿ ನಿರ್ಮಾಣಕ್ಕೆ ಸರ್ಕಾರ ಸಲ್ಲಿಸಿದ ಪ್ರಸ್ತಾವಕ್ಕಿಂತ ಕಡಿಮೆ ಮೊತ್ತದ ಪಣವನ್ನು ಒದಗಿಸಲು ಅಮೆರಿಕ ಸಂಸತ್ ಒಪ್ಪಿಗೆ ನೀಡಿತ್ತು ಶುರ್ತು ಪರಿಸ್ಟಿತಿ ಘೋಷಣೆಯಿಂದ ಸಂಸತ್ ಅಂಗೀಕಾರವಿಲ್ಲದೆ ಅಧ್ಯಕ್ಷ ಟ್ರಂಪ್ ಅವರು ಪಣ ಬಳಸಬಹುದಾಗಿದೆ ಅಕ್ರಮ ವಲಸೆಗಾರರನ್ನು ತಡೆಯಲು ಮೆಕ್ಲಿಕೋ ಗಡಿ ಉದ್ದಕ್ಕೂ ತಡೆಬೇಲಿ ನಿರ್ಮಾಣ ಅಗತ್ಯವಿದ್ದು ಇದಕ್ಕಾಗಿ ಪಣಕಾಸು ಪಡೆಯಲು ತುರ್ತು ಪರಿಸ್ಥಿತಿ ಘೋಷಣೆ ಅನಿವಾರ್ವವಾಗಿತ್ತು ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾಗಿ ಶ್ವೇತಭವನದ ಪ್ರಕಟಣೆ ತಿಳಿಸಿದೆ ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಅವರು ಬಲ್ಗೇರಿಯಾ ಮೊರೊಕ್ಕೊ ಮತ್ತು ಸ್ವೇನ್ ದೇಶಗಳಿಗೆ ನಾಲ್ಕು ದಿನಗಳ ಅಧಿಕೃತ ಪ್ರವಾಸವನ್ನು ಇಂದು ಆರಂಭಿಸಲಿದ್ದಾರೆ ಬಲ್ಗೇರಿಯಾದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರನ್ನು ಸಚಿವೆ ಸುಷ್ನಾ ಸ್ವರಾಜ್ ಭೇಟಿ ಮಾಡಲಿದ್ದು ದ್ವಿಪಕ್ಷೀಯ ಮತ್ತು ಪರಸ್ವರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ

ಸ್ವೇನ್ನಲ್ಲಿ ಅವರು ವಿದೇಶಾಂಗ ಸಚಿವ ಜೋಸಫ್ ಬೊರೆಲ್ ಫಾಂಟಲೆಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ವಿದ್ಯುನ್ಮಾನ ವೀಸಾ ನೀಡಿಕೆ ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ಸರಳಗೊಳಿಸಿದ್ದು ಮತ್ತಷ್ಟು ಪ್ರವಾಸಿಸ್ನೇಹಿಯನ್ನಾಗಿ ಮಾಡಲಾಗಿದೆ ಇದಲ್ಲದೇ ಇ ಪ್ರವಾಸಿ ಮತ್ತು ಇ ಬಿಸನೆಸ್ ವೀಸಾ ಪಡೆದ ವಿದೇಶಿಗರು ಭಾರತದಲ್ಲಿ ಇರಬಹುದಾದ ಕಾಲಾವಧಿಯನ್ನು ಒಂದು ವರ್ಷಕ್ಕೆ ವಿಸ್ತರಿಸಲಾಗಿದೆ

ಸಿಂಧು ಮತ್ತು ಸೈನಾ ನೆಹ್ವಾಲ್ ಸೇಣಸಲಿದ್ದಾರೆ ಕಳೆದ ಬಾರಿ ನಾಗ್ಲುರ್ನಲ್ಲಿ ನಡೆದಿದ್ದ ಪಂದ್ಯಾವಳಿಯ ಫೈನಲ್ನಲ್ಲೂ ಈ ಇಬ್ಬರು ಪಟುಗಳು ಮುಖಾಮುಖಿಯಾಗಿದ್ದು ಆ ಪಂದ್ಯದಲ್ಲಿ ಸೈನಾ ನೆಪ್ವಾಲ್ ಸಿಂಧು ಅವರನ್ನು ಪರಾಭವಗೊಳಿಸಿ ಪ್ರಶಸ್ತಿ ಗೆದ್ದಿದ್ದರು ಇದಲ್ಲದೆ ಕಳೆದ ವರ್ಷ ಗೋಲ್ಡ್ ಕೋರ್ಸ್ಟ್ ಕಾಮನ್ವೆಲ್ತ ಪಂದ್ಕಾವಳಿಯಲ್ಲೂ ಸೈನಾ ಸಿಂಧು ವಿರುದ್ದ ಜಯಗಳಿಸಿ ಚಿನ್ನ ಪದಕ ಗೆದ್ಲಿದ್ದರು ಸ್ಕೆನಾ ನೆಹ್ವಾಲ್ ಒಟ್ವಾರೆ ಮೂರು ಬಾರಿ ರಾಷ್ಷೀಯ ಚಾಂಪಿಯನ್ ಆಗಿದ್ದು ಪಿ

ಸಿಂಧು ಎರಡು ಬಾರಿ ಪ್ರಶಸ್ತಿ ಗೆದ್ದಿದ್ದಾರೆ ಮತ್ತೊಂದೆಡೆ ಮರುಷ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಎರಡು ಬಾರಿಯ ಚಾಂಪಿಯನ್ ಸೌರಭ್ ವರ್ಮ ಮತ್ತು ಏಷ್ಯಾ ಜೂನಿಯ್ ಚಾಂಪಿಯನ್ ಲಕ್ಷ್ಯ ಸೇನ್ ಸೆಣಸಲಿದ್ದಾರೆ

ಆರ್

ಮಹಿಳೆಯರ ಡಬಲ್ಸ್ ವಿಭಾಗದಲ್ಲಿ ಮೇಘನಾ ಜಕ್ಕಮ್ಮಡಿ ಮತ್ತು ಪೂರ್ವಿಶಾ ಎಸ್ ರಾಮ್ ಜೋಡಿಯು ಶಿಖಾ ಗೌತಮ್ ಮತ್ತು ಅಶ್ವಿನಿ ಭಟ್ ಜೋಡಿ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ ಮಿತ್ರ ಡಬಲ್ಸ್ ಫೈನಲ್ನಲ್ಲಿ ರೋಹನ್ ಕಮೂರ್ ಮತ್ತು ಕುಹೂ ಗರ್ಗ್ ಜೋಡಿಯು ಮನು ಅತ್ರಿ ಮತ್ತು ಮನೀಷಾ ಕೆ ಜೋಡಿ ವಿರುದ್ದ ಸಣಸಲಿದೆ